ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ

ಅತ್ಯುನ್ನತ ಪರಿಸರ ಪುರಸ್ಕಾರವಾದ ಚಾಂಪಿಯನ್ ಆಫ್ ದಿ ಅರ್ಥ್ ಪ್ರಶಸ್ತಿ ಪ್ರದಾನ

ದೆಹಲಿಯ ರಾಜ್ಫಾಟ್ನಲ್ಲಿನ ರಾಷ್ಲಚಿತನ ಸಮಾಧಿಗೆ ರಾಷ್ಲಪತಿ ರಾಮ್ನಾಥ್ ಕೋವಿಂದ್ ಉಪರಾಷ್ಲಪತಿ ಎಂ

ಇದೇ ಸಂದರ್ಭದಲ್ಲಿ ವಿಶಸಂಸ್ಲೆಯ ಮಹಾ ಪ್ರಧಾನ ಕಾರ್ಯದರ್ತಿ ಆಂಟಾನಿಯೋ ಗುಟೆರಸ್ ಅವರು ಕೂಡ ಮಹಾತ್ಸಗಾಂಧಿ ಸಮಾಧಿಗೆ ಗೌರವ ಸಲ್ಲಿಸಿದರು ರಾಜ್ಫಾಟ್ನಲ್ಲಿ ಸರ್ವಧರ್ಮ ಪಾರ್ಥನಾ ಸಭೆ ನಡೆಯಿತು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಮತ್ತು ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಕೂಡ ರಾಜ್ಫಾಟ್ಗೆ ಭೇಟಿ ನೀಡಿ ಗೌರವ ಸಲ್ಲಿಬಿದರು

ಪೌಷ್ಷಿಕತೆ ಹಾಗೂ ನೈರ್ಮಲ್ಹಣೆ ಕೇಂದ್ರ ಸರ್ಕಾರ ಹೆಚ್ಚನ ಒತ್ತು ನೀಡುತ್ತಿದೆ ಸ್ವಚ್ದ ಭಾರತ ಅಭಿಯಾನ ಜನರ ಜೀವನದಲ್ಲಿ ಮಹತ್ತದ ಬದಲಾವಣೆಯನ್ನು ಉಂಟು ಮಾಡಿದೆ ಎಂದು ಹೇಳಿದರು

ವಿಶ್ವಸಂಸ್ಲೆಯ ಪ್ರಧಾನ ಕಾರ್ಯದರ್ತಿ ಆಂಟೋನಿಯೊ ಗುಟೆರೆಸ್ ತಮ್ನ ಭಾಷಣದಲ್ಲಿ ಸ್ಲೆರ್ಮಲ್ಲಕ್ಷೆ ಹೆಚ್ಲನ ಒತ್ತು ನೀಡಿರುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಸ್ನಚ್ನ ಭಾರತ ಮಹಾತ್ನಗಾಂಧಿ ಅವರಿಗೆ ಸಲ್ಲಿಸುವ ಗೌರವವಾಗಿದೆ ಸುಸ್ಲಿರ ಅಭಿವೃದ್ದಿಯ ಗುರಿ ಸಾಧಿಸಲು ನೈರ್ಮಲ್ಲದಂತಹ ಸಮಸ್ಲೆಗಳನ್ನು ಪರಿಹರಿಸುವುದು ಅಗತ್ಯವಿದೆ ಈ ಕೆಲಸವನ್ನು ಭಾರತದಲ್ಲಿ ಯಶಸ್ವಿಯಾಗಿ ನಿರ್ವಹಿಸಲಾಗುತ್ತಿದೆ ಎಂದರು

ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಕಾಸ್ತರಾಜ್ ಸ್ತಜ್ದ ಭಾರತ ಅಭಿಯಾನ ಎಂಬುದು ಕೇವಲ ಸರಕಾರಿ ಕಾರ್ಯಕ್ರಮವಲ್ಲ ಅದು ಜನರ ಚಳವಳಿಯಾಗಿದೆ ಎಂದು ಹೇಳಿದರು

ನೀರು ನೈರ್ಮಲ್ಯ ಮತ್ತು ಶುಚಿತ್ವಕ್ಷೆ ಸಂಬಂಧಿಸಿದ ಸಮಾವೇಶದಲ್ಲಿ ನೈರ್ಮಲ್ಯ ಖಾತೆ ಸಚಿವರು ಮತ್ತು ಅಂತಾರಾಷ್ಟೀಯ ನಾಯಕರು ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ ಇದೇ ವೇಳೆ ಸಮಾವೇಶದಲ್ಲಿ ಸ್ವಚ್ದ ಭಾರತ್ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು

ರಾಷ್ಷೀಯ ಇಂಗ್ಲೀಷ್ ದೈನಿಕವೊಂದಕ್ಕೆ ಬರೆದ ಲೇಖನದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಮಾನತೆ ಫನತೆ ಸಬಲೀಕರಣ ಮತ್ತು ಒಳಗೊಳ್ಳುವಿಕೆಯನ್ನು ಆಗ್ರಹಿಸುತ್ತಿರುವ ಜಗತ್ತಿನ ಲಕ್ಷಾಂತರ ಜನರಿಗೆ ಮಹಾತ್ನಗಾಂಧಿ ಆಶಾಕಿರಣವಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟದ್ದಾರೆ ಹವಾಮಾನ ಬದಲಾವಣೆ ಮತ್ತು ಪರಿಸರ ಸಂರಕ್ಷಣೆಯ ಸವಾಲುಗಳ ಬಗ್ಗೆ ಚರ್ಚೆ ನಡೆಯುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ಮಹಾತ್ವಗಾಂಧಿಜ ಅವರ ಚಿಂತನೆಯನ್ನು ಜಗತ್ತು ಇಂದು ನೆನಪಿಸಿಕೊಳ್ಳುತ್ತಿದೆ ಆಹಾರ ವ್ಲರ್ಥಮಾಡದಿರುವುದು ಅಹಿಂಸೆ ಮತ್ತು ಒಗ್ಗಟ್ಟನ ತತ್ತ ಪಾಲಿಸುವ ಮೂಲಕ ಮಹಾತ್ಮಗಾಂಧಿಗೆ ಗೌರವ ಸಲ್ಲಿಸಬೇಕು ಎಂದು ಪ್ರಧಾನಿ ಹೇಳಿದ್ದಾರೆ ಗಾಂಧಿ ಜಯಂತಿ ಅಂಗವಾಗಿ ಸರಣಿ ಕಾರ್ಯಕ್ತಮಗಳನ್ನು ಆಯೋಜಿಸಲು ಗುಜರಾತ್ ಸರ್ಕಾರ ನಿರ್ಧರಿಸಿದೆ ಗಾಂಧಿ ಸಂಸ್ಥೆಗಳು ಸ್ವಯಂ ಸೇವಕ ಸಂಸ್ಥೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಲು ನಿರ್ಧರಿಸಿವೆ ಹೊರಬಂದರ್ನ ಕೀರ್ತಿ ಮಂದಿರ್ನಲ್ಲಿ ನಡೆದ ಪ್ರದಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಪಾಲ್ಗೊಂಡಿದ್ದರು ಸಾವಿರಾರು ವಿದ್ಗಾರ್ಥಿಗಳು ಪೊರಬಂದರ್ ಚೌಪತಿಯಲ್ಲಿ ಮಾನವ ಸರಪಳಿ ಮೂಲಕ ಮಹಾತ್ಗಾಂಧಿ ಅವರ ಚಿತ್ರವನ್ನು ರಚಿಸಿ ದಾಖಲೆ ನಿರ್ಮಿಸಿದರು ಅಹಮದಾಬಾದಿನ ಸಬರಮತಿ ಆಶ್ರಮದಲ್ಲಿ ಸರ್ವಧರ್ಮ ಪ್ರಾರ್ಥನೆ ಆಯೋಜಿಸಲಾಗಿತ್ತು

ಸುತ್ಹರ ಅಭಿವೃದ್ದಿ ಮತ್ತು ಪವಾಮಾನ ಬದಲಾವಣೆ ಕ್ಷೇತ್ರದಲ್ಲಿ ಸಲ್ಲಿಸಿದ ನಾಯಕತ್ವ ಮತ್ತು ಮಪತ್ತರ ಕೊಡುಗೆ ಪರಿಗಣಿಸಿ ಈ ಉಭಯನಾಯಕರಿಗೆ ಪ್ರತಿಷ್ಠಿತ ಪ್ರಶಸ್ತಿ ನೀಡಲಾಗುತ್ತಿದೆ ವಿಶ್ವಸಂಸ್ಲೆಯ ಮಹಾಕಾರ್ಯದರ್ಶಿ ಆಂಟಾನಿಯೊ ಗುಟೆರಸ್ ಅವರು ದೆಹಲಿಯ ಪ್ರವಾಸಿ ಭಾರತೀಯ ಕೇಂದ್ರದಲ್ಲಿ ಇಬ್ಬರೂ ನಾಯಕರಿಗೆ ನಾಳೆ ಪಶಸಿ ಪದಾನ ಮಾಡಲಿದ್ದಾರೆ ಈ ಬಗ್ಗೆ ಮಾಧ್ವಮಗಳಿಗೆ ವಿವರ ನೀಡಿದ ವಿದೇಶಾಂಗ ವ್ವವಹಾರಗಳ ಸಚಿವಾಲಯದ ಆರ್ಥಿಕ ಸಂಬಂಧಗಳ ಕಾರ್ಯದರ್ತಿ ಟಿ ಎಸ್ ತಿರುಮೂರ್ತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನೀತಿ ನಾಯಕತ್ವ ವಿಭಾಗದಲ್ಲಿ ಈ ಪ್ರಶಸ್ತಿ ದೊರಕಿದೆ ಎಂದು ತಿಳಿಸಿದರು ಭಯೋತ್ಸಾದನೆ ನಿಗ್ರಹ ಮತ್ತು ಹವಾಮಾನ ಬದಲಾವಣೆಯ ಜಾಗತಿಕ ಸವಾಲು ನಿಭಾಯಿಸಲು ಜಗತ್ತಿನ ಎಲ್ಲಾ ರಾಷ್ಷಗಳು ಕೈ ಜೋಡಿಸಬೇಕು ಎಂದು ವಿಶ್ವಸಂಸ್ತೆಯ ಮಹಾ ಕಾರ್ಯದರ್ಶಿ ಆ್ತಂಟೋನಿಯ ಗುಟರಸ್ ಮನವಿ ಮಾಡಿದ್ದಾರೆ ನವದೆಹಲಿಯಲ್ಲಿಂದು ಜಾಗತಿಕ ಸವಾಲುಗಳು ಮತ್ತು ಜಾಗತಿಕ ಪರಿಹಾರಗಳು ಕುರಿತ ಉಪನ್ನಾಸ ನೀಡಿದ ಅವರು ಭಯೋತ್ವಾದನೆಯಂತಪ ವಿಷಯಗಳಲ್ಲಿ ರಾಷ್ಸಗಳ ನಡುವೆ ವಿಶ್ವಾಸ ಕೊರತೆ ಇರಬಾರದು ಜಾಗತಿಕ ಸವಾಲುಗಳನ್ನು ನಿರ್ವಹಿಸುವ ವಿಷಯದಲ್ಲಿ ಭಾರತ ಶ್ರಮುಖ ಪಾತ್ರವಹಿಸುತ್ತಿವೆ ಮತ್ತು ಬಹು ಆಯಾಮಗಳ ಜಗತ್ತಿನ ಭವಿಷ್ಣಕ್ಕೆ ಅಗತ್ಯವಾದ ಅಂಶಗಳನ್ನು ಭಾರತ ಒದಗಿಸುತ್ತಿದೆ ಎಂದು ಬಣ್ಣೆಸಿದರು ವಿಶ್ಲಸಂಸ್ಲೆಯ ಭದ್ರತಾ ಮಂಡಳಿಯಲ್ಲಿ ಶಾಶ್ಲತ ಸದಸ್ಲತ್ನಕ್ಷೆ ನವದೆಹಲಿ ಮಂಡಿಸುತ್ತಿರುವ ಬೇಡಿಕೆ ಬಗ್ಗೆ ತಾವು ಈಗ ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಆದಾಗ್ಯೂ ತಾವು ಭದ್ರತಾ ಮಂಡಳಿಯ ಸುಧಾರಣೆಯ ಪರವಾಗಿದ್ದೇನೆ ಎಂದು ಸ್ಪಷ್ಟಪಡಿಸಿದರು ಭೌತಶಾಸ್ತಕ್ಷೆ ಸಲ್ಲಿಸಿದ ಉತ್ಪಷ್ಟ ಕೊಡುಗೆಗಾಗಿ ಈ ಬಾರಿ ಅಮೆರಿಕ ಫ್ರಾನ್ಸ್ ಮತ್ತು ಕೆನಡಾ ದೇಶದ ಮೂವರು ವಿಜ್ಞಾನಿಗಳಿಗೆ ನೊಬೆಲ್ ಪ್ರಶಸ್ತಿ ಪ್ರಕಟಿಸಲಾಗಿದೆ ಅಮೆರಿಕದ ಆರ್ಥರ್ ಆಕ್ಷೆನ್ ಪ್ರಾನ್ಸ್ನ ಯೆರಾರ್ಡ್ ಮೌಝರಾಲ್ಡ್ ಮತ್ತು ಕೆನಡಾದ ಡೋನ್ಸಾ ಸ್ಲಿಕ್ಲ್ಲಾಂಡ್ ಈ ವರ್ಷದ ನೊಬೆಲ್ ಪ್ರಶಸ್ತಿಯನ್ನ ಜಂಟಿಯಾಗಿ ಪಡೆದುಕೊಂಡಿದ್ದಾರೆ ಕ್ಲೆಗಾರಿಕಾ ಮತ್ತು ವೈದ್ಯಕೀಯ ಕ್ಲೇತ್ರದಲ್ಲಿ ಬಳಸುವ ಉಪಕರಣಗಳಿಗೆ ಸಂಬಂಧಿಸಿದ ಲೇಸರ್ ಫಿಜಿಕ್ಸ್ ವಿಭಾಗದಲ್ಲಿ ಈ ಮೂವರು ವಿಜ್ವಾಗಳು ಕ್ಷೆಗೊಂಡ ಸಂಶೋಧನೆಗಾಗಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಕಳೆದ ಐವತ್ತೆದು ವರ್ಷಗಳ ಬಳಕ ಈ ಪ್ರಶಸ್ತಿಗಳಿಸಿದ ಮೊದಲ ಮಹಿಳಾ ಉಪನ್ನಾಸಕಿ ಮತ್ತು ಮೂರನೆ ಮಹಿಳಾ ಭೌತಶಾಸ್ತ್ರಜ್ಞೆ ಎಂಬ ಹೆಗ್ಗಳಿಕೆಗೆ ಕೆನಡಾದ ಡೋನ್ನಾ ಸ್ಟಿಕ್ಲ್ಯಾಂಡ್ ಅವರು ಪಾತ್ರರಾಗಿದ್ದಾರೆ ಡಾಕ್ಸರ್ ಆಕ್ಷೆನ್ ಜೀವಿಗಳ ವ್ಯವಸ್ಥೆಯನ್ನು ಅಧ್ಯಯನಸಲು ಅನುವಾಗುವ ಲೇಸರ್ ತಂತ್ರಜ್ಟಾನವನ್ನು ಅಭಿವೃದ್ದಿಪಡಿಸಿದರೆ ಡಾಕ್ಸರ್ ಮೌರೋ ಮತ್ತು ಸ್ಲಿಕ್ಲ್ಯಾಂಡ್ ಅತೀ ತೀವ್ರತೆ ಮತ್ತು ಸೂಕ್ಷ್ನ ದೂರದ ಲೇಸರ್ ಅಲೆಗಳನ್ನು ಅಭಿವೃದ್ದಿಪಡಿಸಿದ್ದಾರೆ ಕೇಂದ್ರ ಗೃಹಸಚಿವ ರಾಜ್ನಾಥ್ ಸಿಂಗ್ ನವದೆಹಲಿಯಲ್ಲಿಂದು ರೈತ ಮುಖಂಡರೊಂದಿಗೆ ಸಭೆ ನಡೆಸಿ ಅವರ ಬೇಡಿಕೆಗಳ ಬಗ್ಗೆ ಚರ್ಚೆ ನಡೆಸಿದರು ಮಧ್ಯಾಪ್ನ ನವದೆಹಲಿಯಲ್ಲಿ ಸುದ್ಲಿಗಾರರೊಂದಿಗೆ ಕೇಂದ್ರ ಕ್ಷಷಿ ಖಾತೆಯ ರಾಜ್ಯ ಸಚಿವ ಗಜೇಂದ್ರ ಸಿಂಗ್ ಶೆಖಾವತ್ ಮಾತನಾಡಿ ರೈತರ ಪ್ರಮುಖ ಸಮಸ್ನೆಗಳ ಪರಿಹಾರ ಸಂಬಂಧ ಒಪ್ಪಂದಕ್ಕೆ ಬರಲಾಗಿದೆ ಉತ್ತರ ಪ್ರದೇಶ ಸಚಿವರಾದ ಲಕ್ಷ್ಣ ನಾರಾಯಣ ಮತ್ತು ಸುರೇಶ್ ರಾಣ ಅವರು ರೈತರೊಂದಿಗೆ ಚರ್ಚಿಸಲಿದ್ದಾರೆ ಎಂದು ತಿಳಿಸಿದರು ಭಾರತೀಯ ಕಿಸಾನ್ ಒಕ್ಕೂಟಗಳು ಕರೆ ನೀಡಿರುವ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸಾವಿರಾರು ರೈತರು ದೆಹಲಿಗೆ ಮೆರವಣಿಗೆ ನಡೆಸಿದರು ರೈತರ ಸಾಲ ಮನ್ನಾ ತ್ನೆಲಬೆಲೆ ಇಳಕೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಲು ರೈತರು ಪ್ರತಿಭಟನೆ ನಡೆಸಿದರು ಹಳೆ ತ್ರೀನಗರ ಪಟ್ಟಣದಲ್ಲಿ ರಾಷ್ಟೀಯ ತನಿಖಾ ದಳ ಇಂದು ಉದ್ದಮಿ ಅಜಾಜ್ ಅಹಮದ್ ಹಕಾಕ್ ಅವರ ನಿವಾಸದ ಮೇಲೆ ದಾಳಿ ನಡೆಸಿದೆ